ಿ ಕೋವಿಡ್ ಸೋಂಕು ನಿಯಂತ್ರಣ ಗ್ರಾಮ ಪಂಚಾಯತ್ ಚುನಾವಣೆ ಮುಂದೂಡುವುದು ಸೂಕ್ತ ಸಚಿವ ಕೆ

ದೆಂಗಳೂರು ಹಾಗೂ ಈಶಾನ್ಯ ಶಿಕ್ಷಕರ ಕ್ಷೇತ್ರಗಳು ಆಗ್ನೇಯ ಹಾಗೂ ಪಶ್ಚಿಮ ಪದವೀಧರರ ಕ್ಷೇತ್ರಗಳಿಗೆ ಮತದಾನ ನಡೆಯಿತು

ಕರ್ನಾಟಕ ಪಶ್ಚಿಮ ಪದವೀಧರ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ

ಸಾಹಿತ್ಯ ಕ್ಷೇತ್ರದಲ್ಲಿ ಧಾರವಾಡದ ಪ್ರೊಫೆಸರ್ ಸಿ

ಸಿದ್ದಾಕ್ರಮ ಕೋಲಾರದ ವಿ ಮುನಿ ವೆಂಕಟಪ್ಪ ಗದಗ್ನ ರಾಮಣ್ಣ ಬ್ಯಾಟಿ ದಕ್ಷಿಣಕನ್ನಡ ಜಿಲ್ಲೆಯ ವಲೇರಿಯನ್ ಡಿಸೋಜ ಯಾದಗಿರಿಯ ಡಿ

ಅಕ್ಕಿ ಸಂಗೀತ ಕ್ಷೇತ್ರದಲ್ಲಿ ರಾಯಚೂರಿನ ಹಂಬಯ್ಯ ನೂಲಿ ರಾಜ್ಣೋತ್ಸವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ

ಈಶ್ವರಪ್ಪ ಬೆಳಗಾವಿಯ ಅಶೋಕ್ ಶೆಟ್ಟರ್ ಗದಗ್ನ ಡಿ

ವೈದ್ಯಕೀಯ ವಿಭಾಗದಲ್ಲಿ ಬಾಗಲಕೋಟೆಯ ಡಾಕ್ಷರ್ ಅಶೋಕ್ ಸೊನ್ನದ ಬಳ್ದಾರಿಯ ಡಾಕ್ಷರ್ ಎ ನಾಗರತ್ನ ರಾಮನಗರದ ಡಾಕ್ಟರ್ ವೆಂಕಟಪ್ಪ ಪರಿಸರ ವಿಭಾಗದಲ್ಲಿ ವಿಜಯಪುರದ ಎನ್

ಪಾಟೀಲ್ ಬಯಲಾಟ ವಿಭಾಗದಲ್ಲಿ ಬೆಳಗಾವಿಯ ಕೆಂಪವ್ವ ಹರಿಜನ ರಂಗಭೂಮಿ ವಿಭಾಗದಲ್ಲಿ ದಾವಣಗೆರೆಯ ಎಚ್ ಷಡಾಕ್ಷರಪ್ಪ ಚಿತ್ರಕಲೆ ವಿಭಾಗದಲ್ಲಿ ಧಾರವಾಡದ ಎಂ

ವಾಜೇದ್ ಮಠ ಜಾನಪದ ವಿಭಾಗದಲ್ಲಿ ಬಾಗಲಕೋಟೆಯ ಗುರುರಾಜ ಹೊಸಕೋಟೆ ಅವರಿಗೆ ಈ ಬಾರಿಯ ರಾಜ್ಯೋತ್ಸವ ಪ್ರಶಸ್ತಿ ಸಂದಿದೆ ಸಂಗೀತ ಕ್ಷೇತ್ರದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾದ ಬೆಳಗಾವಿಯ ಅನಂತ ತೇರದಾಳ ಆಕಾಶವಾಣಿಯೊಂದಿಗೆ ಮಾತನಾಡಿ ತಮ್ಮ ಸಂತಸ ಹಂಚಿಕೊಂಡಿದ್ದು ಹೀಗೆ

ಭೌತಿಕವಾಗಿ ಇನ್ನೂ ಶಾಲೆಗಳು ತೆರೆಯಲು ಸಾಧ್ಯವಾಗದೇ ಇರುವುದರಿಂದ ತಂತ್ರಜ್ಞಾನ ಆಧರಿತ ಶಿಕ್ಷಣ ಕುರಿತ ತಜ್ಞರ ಸಮಿತಿಯ ಶಿಫಾರಸ್ಸಿನ ಅನ್ವಯ ಆನ್ಲೈನ್ ಬೋಧನಾ ತರಗತಿಗಳನ್ನು ನಡೆಸಬೇಕು ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಖಾತೆ ಸಚಿವ ಎಸ್

ಶಾಲೆಗಳು ಸರ್ಕಾರ ಹೊರಡಿಸಿರುವ ಆನ್ಲೈನ್ ಮಾರ್ಗಸೂಚಿ ಪಾಲಿಸದೆ ಹೆಚ್ಚನ ಅವಧಿ ತರಗತಿಗಳನ್ನು ನಡೆಸುತ್ತಿರುವುದರಿಂದ ಮಕ್ಕಳ ಆರೋಗ್ಯ ಮತ್ತು ದೃಷ್ಟಿಯ ಮೇಲೆ ಪರಿಣಾಮ ಬೀರುತ್ತಿದೆ ಎಂಬ ವರದಿಗಳು ಬಂದಿವೆ ಹೀಗಾಗಿ ಆನ್ಲೈನ್ ಶಿಕ್ಷಣದ ಬಗ್ಗೆ ಸುತ್ತೋಲೆ ಹೊರಡಿಸಲಾಗಿದೆ ಮಾರ್ಗಸೂಚಿ ಉಲ್ಲಂಘಿಸುವ ಶಿಕ್ಷಣ ಸಂಸೈಗಳ ವಿರುದ್ಧ ಕರ್ನಾಟಕ ಶಿಕ್ಷಣ ಕಾಯ್ದೆಯಡಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಎಸ್

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಪ್ರಸಾದ ತಿಂದವರಲ್ಲಿ ವಾಂತಿ ಬೇಧಿ ಶುರುವಾಗಿದ್ದು ನಿತ್ರಾಣಗೊಂಡಿದ್ದಾರೆ ಅಸ್ವಸ್ಥಗೊಂಡವರನ್ನು ತಕ್ಷಣಕ್ಕೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಚಿಕಿತ್ಸೆಗೆ ದಾಖಲಿಸಲಾಗಿದೆ ಪ್ರಸಾದ ಸೇವಿಸಿದವರ ಪರೀಕ್ಷೆ ನಡೆಸಿದ್ದು ಚಿಕಿತ್ಸೆಗೆ ಕ್ರಮ ಕೈಗೊಳ್ಳಲಾಗಿದೆ ಊರಿನ ಶ್ರಮುಖ ಮುಖಂಡರೊಬ್ಬರ ಮನೆಯಲ್ಲಿ ಮದುವೆ ಪ್ರಯುಕ್ತ ಮಾರಮ್ಮನ ದೇವಾಲಯದಲ್ಲಿ ಪೂಜೆ ಮಾಡಿಸಿ ಜನರಿಗಾಗಿ ಪ್ರಸಾದದ ರೂಪದಲ್ಲಿ ಪುಳಿಯೋಗರೆ ವಿತರಿಸಲಾಗಿತ್ತು

ಗ್ರಾಮದಲ್ಲಿನ ಪರಿಸ್ಥಿತಿಯ ಬಗ್ಗೆ ಸ್ಥಳೀಯ ವೈದ್ಯರು ತಮ್ಮ ಮೇಲಧಿಕಾರಿಗಳಿಗೆ ಗ್ರಾಮದಲ್ಲಿ ಪುಡ್ ಪಾಯಿಸನ್ ಆಗಿರುವ ಬಗ್ಗೆ ತಿಳಿಸಿದ್ದಾರೆ ತಕ್ಷಣವೇ ಸ್ಥಳಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಹಾಗೂ ಮಳವಳ್ಳ ಡಿವೈಎಸ್ಪಿ ಭೇಟಿ ನೀಡಿ ಪರಿಸ್ಥಿತಿಯ ಅವಲೋಕನ ನಡೆಸಿದ್ದು

ಯಾವುದೇ ಆತಂಕವಿಲ್ಲ ಎಂದು ಜಿಲ್ಲಾ ಆರೋಗ್ವಾಧಿಕಾರಿ ತಿಳಿಸಿರುವುದಾಗಿ ನಮ್ನ ಬಾತ್ತಿದಾರರ ವರದಿ ತಿಳಿಸಿದೆ ಕೋವಿಡ್ ಸೋಂಕು ನಿಯಂತ್ರಣ ಉದ್ದೇಶದಿಂದ ಗ್ರಮ ಪಂಚಾಯತ್ ಚುನಾವಣೆ ಮುಂದೂಡುವುದು ಸೂಕ್ತ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಕೆ

ಶಿವಮೊಗ್ಗದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಗಾಗಲೇ ಶಾಲೆಗಳನ್ನು ಆರಂಭಿಸುವುದು ದೇಡ ಎಂಬ ಅಭಿಪ್ರಾಯ ವ್ಯಕ್ತವಾಗಿದ್ದು ಇದೇ ಹಿನ್ನೆಲೆ ಪಂಚಾಯತ್ ಚುನಾವಣೆ ನಡೆಸುವುದು ಕೂಡ ಸೂಕ್ತವಲ್ಲ ಈ ಕುರಿತು ಆಯೋಗ ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಹೇಳಿದರು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಎಂಬುದು ಒಂದು ಹಬ್ಬ ಆದರೆ ಕೋವಿಡ್ ವೇಳೆಯಲ್ಲಿ ಜನರ ಆರೋಗ್ದದ ಹಿತದೃಷ್ಟಿಯಿಂದ ಮಾರ್ಚ್ವರೆಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸುವುದು ಸೂಕ್ತವಲ್ಲ ಎಂದು ಆರೋಗ್ಯ ಖಾತೆ ಸಚಿವ ಡಾಕ್ಟರ್ ಕೆ

ಈ ಆಂದೋಲನದಲ್ಲಿ ನಾಡಿನ ವಿವಿಧ ಜಿಲ್ಲೆಗಳ ರಂಗಕರ್ಮಿಗಳು ಸಾಹಿತಿಗಳು ತ್ರೀಡಾಪಟುಗಳು ತಾರೆಯರು ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಅನುಭವ ಇರುವ ಸಂಪನ್ಮೂಲ ವ್ಯಕ್ತಿಗಳು ಭಾಗಿಯಾಗಿ ಸಂದೇಶ ನೀಡಿದ್ದಾರೆ ಕೋವಿಡ್ ಸೋಂಕು ನಿಯಂತ್ರಣದ ಮುಂಜಾಗ್ರತಾ ಕ್ರಮಗಳ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದ ಪಶ್ಚಿಮಘಟ್ಟದಲ್ಲಿ ಪರಿಸರದ ಕುರಿತು ಅಧ್ಯಯನ ಮಾಡಿರುವ ವಿಜ್ವಾನಿ ಡಾಕ್ಟರ್ ಟಿ

ಪಿ ಎಲ್

ಟ್ವೆಂಟ ಟ್ವೆಂಟ ಕ್ರಿಕೆಟ್ ಟೂರ್ನಿಯಲ್ಲಿ ದುಬೈನಲ್ಲಿಂದು ನಡೆಯಲಿರುವ ಪಂದ್ಲದಲ್ಲಿ ಚೆನ್ನೈ ಸೂಪರ್ ಕಿಂಗ್ಲ್ ಹಾಗೂ ಕೋಲ್ಲತ್ತ ನೈಡ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಲಿವೆ

ಿ ಕೋವಿಡ್ ಸೋಂಕು ನಿಯಂತ್ರಣ ಗ್ರಮ ಪಂಚಾಯತ್ ಚುನಾವಣೆ ಮುಂದೂಡುವುದು ಸೂಕ್ತ ಸಚಿವ ಕೆ